ಈಗಾಗಲೇ ನಾಗರಿಕರು ಬಳಸುತ್ತಿರುವ ಅತ್ಯುತ್ತಮ ಭಾರತೀಯ ಅಖ್ಲಿಕೇಷನ್ಸ್ಗಳನ್ನು ಹಾಗೂ ಆಯಾ ವಿಭಾಗಗಳಲ್ಲಿ ವಿಶ್ವ ದರ್ಜೆಯ ಸಾಮರ್ಥ್ಲವನ್ನು ಹೊಂದಿರುವ ಅಷ್ಲಿಕೇಷನ್ಗಳನ್ನು ಗುರುತಿಸಲು ಈ ಅಭಿಯಾನ ಪ್ರಾರಂಭಿಸಲಾಗಿದೆ ಆತ್ತನಿರ್ಭರ್ ಭಾರತ್ ಆಸ್ ಅನ್ವೇಷಣಾ ಚಾಲೆಂಜ್ ಅಭಿಯಾನದಲ್ಲಿ ಟೆಕ್ ಸಮುದಾಯದ ಜನರು ಭಾಗವಹಿಸುವಂತೆ ಶ್ರಧಾನ ಮಂತ್ರಿಯವರು ಕರೆ ನೀಡಿದ್ದಾರೆ ಎರಡು ಪ್ರಕಾರಗಳಲ್ಲಿ ಈ ಅಭಿಯಾನ ನಡೆಯಲಿದ್ದು ಅಸ್ತಿತ್ವದಲ್ಲಿರುವ ಆ್ವಪ್ಗಳ ಪ್ರಚಾರ ಹಾಗೂ ಹೊಸ ಆ್ವಪ್ಗಳನ್ನು ಅಭಿವೃದ್ದಿಪಡಿಸುವುದು ಈ ಎರಡು ಅಂಶಗಳು ಇಲ್ಲಿ ಪ್ರಮುಖವಾಗಿವೆ ಲಿಂಕ್ಡೆನ್ ಹೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ನರೇಂದ್ರ ಮೋದಿ ಇ ಕಲಿಕೆ ಮನೆಯಲ್ಲಿಯೇ ಕೆಲಸ ಮಾಡುವುದು ಉದ್ದಮ ಮನರಂಜನೆ ಮತ್ತು ಸಾಮಾಜಿಕ ಸಂಪರ್ಕ ಸೇರಿದಂತೆ ಮುಂತಾದ ವಿಭಾಗಗಳಲ್ಲಿ ಅಸ್ತಿತ್ವದಲ್ಲಿರುವ ಆ್ಲಪ್ಗಳ ಪ್ರಚಾರಕ್ನಾಗಿ ಸರ್ಕಾರ ಬೆಂಬಲ ಒದಗಿಸಲಿದೆ ಎಂದು ತಿಳಿಸಿದ್ದಾರೆ ಈ ಸವಾಲಿನ ಮೂಲಕ ಹೊರ ಹೊಮ್ಮವ ಫಲಿತಾಂಶವು ಅಸ್ತಿತ್ವದಲ್ಲಿರುವ ಆ್ಯಪ್ಗಳು ಉತ್ತಮವಾಗಿ ಗೋಚರಿಸುವುದು ಮತ್ತು ಸ್ಪಷ್ಟತೆಯನ್ನು ನೀಡುವುದಾಗಿರಬೇಕು ಭಾರತವು ಅತ್ಯಂತ ಪರಿಣಾಮಕಾರಿ ತಂತ್ರಜ್ಞಾನ ಒಳಗೊಂಡಿದ್ದು ಸ್ಟಾರ್ಟ್ ಅಪ್ ವ್ಯವಸ್ಥೆಯನ್ನು ಹೊಂದಿದೆ ಇದು ದೇಶಿಯವಾಗಿ ಮತ್ತು ಜಾಗತಿಕವಾಗಿಯೂ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಭಾರತೀಯ ಮಾರುಕಟ್ಟೆಯಲ್ಲಿ ಭಾರಿ ಸಾಮರ್ಥ್ಯವಿದೆ ಮತ್ತು ಮಾರುಕಟ್ಟೆ ಬೇಡಿಕೆಗಳನ್ನು ಪೂರೈಸಲು ಸಾಧ್ಯವಾಗುವಷ್ಟು ಪ್ರಮಾಣದ ಉತ್ಪನ್ನಗಳನ್ನು ಸಾಧಿಸಬಹುದು ಎಂದು ಹೇಳಿದ ಅವರು ಇತ್ತೀಚನ ದಿನಗಳಲ್ಲಿ ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ಆ್ಯಪ್ಗಳನ್ನು ನವೀನಗೊಳಿಸಲು ಇನ್ನಷ್ಟು ಅಭಿವೃದ್ಧಿಪಡಿಸಲು ಮತ್ತು ಉತ್ತೇಜಿಸಲು ಸ್ಟಾರ್ಟ್ಅಪ್ ಮತ್ತು ಟೆಕ್ ಪರಿಸರ ವ್ಯವಸ್ಥೆಯಲ್ಲಿ ಭಾರಿ ಆಸಕ್ತಿ ಮತ್ತು ಉತ್ಸಾಹ ಕಂಡು ಬರುತ್ತದೆ ಎಂದು ನರೇಂದ್ರ ಮೋದಿ ಹೇಳಿದರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿ ಸಾಧಿಸಲು ಯುವಕರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಹೇಳಿದ ಪ್ರಧಾನಿ ಇಡೀ ರಾಷ್ಟದ ಜನತೆ ಈ ನಿಟ್ಟನಲ್ಲಿ ಕಾರ್ಯೋನ್ನುಖರಾಗಿದ್ದಾರೆ ವಿಶ್ವದೊಂದಿಗೆ ಸ್ಪರ್ಧಿಸಿ ಭಾರತದ ಸ್ವಾರ್ಟ್ ಅಪ್ ಮತ್ತು ಟೆಕ್ ಸಮುದಾಯವು ಈ ಉದ್ದೇಶವನ್ನು ಸಾಧಿಸಲು ನೆರವಾಗಲು ಅನ್ವೇಷಣಾ ಚಾಲೆಂಚ್ ಅಭಿಯಾನ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು ಗ್ರಾಮೀಣ ಪ್ರದೇಶಗಳನ್ನು ಪರಿವರ್ತಿಸುವಲ್ಲಿ ಭಾರತೀಯ ಕೃಷಿಯಲ್ಲಿನ ಸಂಪೂರ್ಣ ಸಾಮರ್ಥ್ಯವನ್ನು ವಿನಿಯೋಗಿಸಬೇಕಿದೆ ಈ ನಿಟ್ಟನಲ್ಲಿ ಯುವಜನರು ಮತ್ತು ಕೃಷಿ ಪದವೀಧರರು ಭಾರತೀಯ ಸಮುದಾಯಗಳ ಸಾಂಪ್ರದಾಯಿಕ ಜ್ಞಾನವನ್ನು ತಂತ್ರಜ್ಞಾನ ಮತ್ತು ಕೌಶಲ್ಯ ಸಮೂಹಗಳೊಂದಿಗೆ ಸಂಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಭಾರತದಲ್ಲಿ ಕೃಷಿ ಸಂಶೋಧನೆ ವಿಸ್ತರಣೆ ಮತ್ತು ಶಿಕ್ಷಣದ ಪ್ರಗತಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಿಶೀಲಿಸಿದ ಪ್ರಧಾನಮಂತ್ರಿ ರೈತರ ಬೇಡಿಕೆಗಳನ್ನು ಈಡೇರಿಸಲು ಕೃಷಿ ಹವಾಮಾನ ಅಗತ್ಯತೆಗಳ ಆಧಾರದ ಮೇಲೆ ಕೃಷಿ ಶಿಕ್ಷಣ ಮತ್ತು ಸಂಶೋಧನಾ ವ್ಯವಸ್ಥೆಗಳನ್ನು ಆಧರಿಸುವ ಅಗತ್ಯತೆಯನ್ನು ಒತ್ತಿ ಹೇಳಿದರು ಅಂತಾರಾಷ್ಟೀಯ ಮಾನದಂಡಗಳನ್ನು ಪೂರೈಸುವಾಗ ರೈತರ ಆದಾಯವನ್ನು ಹೆಚ್ಚಿಸುವ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಬೇಕು ಕೃಷಿ ಉಪಕರಣಗಳಿಗೆ ಸುಲಭವಾಗಿ ಪ್ರವೇಶ ಕಲ್ಪಿಸುವುದು ಹಾಗೂ ಈ ಕ್ಷೇತ್ರದಿಂದ ಮಾರುಕಟ್ಟಿಗಳಿಗೆ ಸಾರಿಗೆ ಸೌಲಭ್ಯ ಖಾತರಿ ಪಡಿಸಿಕೊಳ್ಳಬೇಕು ಎಂದು ಪ್ರಧಾನಿಯವರು ನಿರ್ದೇಶನ ನೀಡಿದರು

ಈ ಸಭೆಯಲ್ಲಿ ಕೃಷಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವರು ಹಾಗೂ ರಾಜ್ಯ ಸಚಿವರುಗಳು ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಇನ್ನಿತರೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು

ಅಗತ್ತ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಚುಟುವಟಕೆಗಳಿಗೆ ಸಂಪೂರ್ಣ ನಿಷೇಧ ವಿಧಿಸಲಾಗಿದೆ ಯಾವುದೇ ರೀತಿಯ ಸಾರಿಗೆಗೆ ಅವಕಾಶವಿರುವುದಿಲ್ಲ ಆದರೆ ಏರ್ಷೋರ್ಟ್ ಟ್ಲಾಕ್ಷಿಗಳಿಗೆ ಮಾತ್ರ ಅವಕಾಶ ಕಲ್ವಿಸಲಾಗಿದೆ ಕೊರೊನಾ ಸೋಂಕಿತರು ಅಧಿಕವಾಗಿರುವ ಪ್ರದೇಶಗಳನ್ನು ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಎಲ್ಲೆಡೆ ಬಿಗಿ ಸರುಕ್ಷತಾ ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದ್ದು ಲಾಕ್ಡೌನ್ ನಿಯಮ ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕ್ಕೆಗೊಳ್ಲಲಾಗುವುದು ಎಂದು ಕರ್ನಾಟಕ ರಾಜ್ಯದ ಗೃಹ ಸಚಿವ ಬಸವರಾಜ ಬೊಮ್ನಾಯಿ ತಿಳಿಸಿದ್ದಾರೆ

ಕರ್ನಾಟಕದಲ್ಲಿ ಕೊರೊನಾ ಸೋಂಕಿತರಿಗೆ ಸೂಕ್ತ ಚಿಕಿತ್ನೆ ನೀಡಲು ಆಸ್ವತ್ರೆಗಳಲ್ಲಿ ಹಾಸಿಗೆಗಳ ಕೊರತೆಯಿಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ

ಕೇಂದ್ರ ಆರೋಗ್ಯ ಸಚಿವಾಲಯದ ಮಾರ್ಗಸೂಚಿಯಂತೆ ಈ ಸ್ತಾರಕಗಳು ಮತ್ತು ವಸ್ತು ಸಂಗ್ರಹಾಲಯಗಳಲ್ಲಿ ಸಾಮಾಜಿಕ ಅಂತರ ನೈರ್ಮಲ್ಜೀಕರಣ ಸೇರಿದಂತೆ ಎಲ್ಲ ಮುಂಜಾಗ್ರತಾ ಕ್ರಮ ಅನುಸರಿಸಲಾಗುವುದು ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವ ಪ್ರಲ್ವಾದ್ ಸಿಂಗ್ ಪಟೇಲ್ ತಿಳಿಸಿದ್ದಾರೆ ಎಲ್ಲ ಸ್ನಾರಕಗಳಲ್ಲಿ ಥರ್ಮಲ್ ಸ್ತೀನಿಂಗ್ ಅಳವಡಿಸಲಾಗಿದ್ದು ಕೇವಲ ಸೋಂಕುರಹಿತ ಪ್ರವಾಸಿಗರಿಗೆ ಪ್ರವೇಶ ನೀಡಲಾಗುವುದು ಅಲ್ಲದೆ ಸ್ನಾರಕಗಳ ಪ್ರವೇಶಕ್ಷ ಕೇವಲ ಇ ಟಿಕೆಟ್ಗಳನ್ನು ಮಾತ್ರ ನೀಡಲಾಗುವುದು ಭೇಟ ನೀಡುವವರು ಮುಖದ ಮಾಸ್ತ್

ಅಪ್ಪದಾಬಾದ್ನ ಮುನ್ವಿಪಲ್ ಕಾರ್ಮೋರೇಷನ್ ಈ ಸಂಬಂಧ ವಿಶಿಷ್ಷ ಉದಾಹರಣೆಯಾಗಿದ್ದು ಇಲ್ಲಿ ಆರಂಭಿಸಲಾಗಿರುವ ಧನ್ವಂತರಿ ರಥ ಎಂಬ ಮೊಬೈಲ್ ವ್ಹಾನ್ ಕೋವಿಡ್ ಯೇತರ ರೋಗಿಗಳಿಗೆ ಅಗತ್ಯವಿರುವ ಆರೋಗ್ಲ ರಕ್ಷಣಾ ಸೇವೆಯನ್ನು ಜನರ ಮನೆಬಾಗಿಲಿಗೆ ಒದಗಿಸುತ್ತಿದೆ